ಒಡಿಶಾದ ಪುರಿಯಲ್ಲಿ ವಿಕ್ವ ಶ್ರಸಿದ್ಧ ರಥಯಾತ್ರೆ ಆರಂಭ ಕೊರೋನಾ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಜನರೇ ಇಲ್ಲದೆ ಜಗನ್ನಾಥನ ಯಾತ್ರೆ

ಭಾರತ ರಷ್ಯಾ ಚೀನಾ ತ್ರಿಪಕ್ಷೀಯ ವರ್ಚ್ಯಯಲ್ ಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿ

ಪುರಿಯಲ್ಲಿ ವಿಶ್ವಪ್ರಸಿದ್ದ ರಥಯಾತ್ರೆ ಆರಂಭವಾಗಿದೆ

ಜಗನ್ನಾಥ

ಮಾರ್ಗಸೂಚಿಯಸ್ವಯ ಭಕ್ತರ ಆರೋಗ್ತವನ್ನು ಗಮನದಲ್ಲಿಟ್ಟುಕೊಂಡು ರಥಯಾತ್ರೆ ನಡೆಸಬೇಕು ಎಂದು ಸುಪ್ರೀಂಕೋರ್ಟ್ ನಿನ್ನೆ ಷರತ್ತಿನ ಅನುಮತಿ ನೀಡಿತ್ತು

ಮುಖ್ಯ ನ್ವಾಯಮೂರ್ತಿ ಎಸ್

ಬೊಬ್ಡೆ ನೇತೃಕ್ಷದ ನ್ಯಾಯಪೀಠ ದೇವಾಲಯ ನಿರ್ವಪಣೆ ಮತ್ತು ಕೇಂದ್ರದೊಂದಿಗೆ ಸಮನ್ವಯ ಸಾಧಿಸಿ ರಥಯಾತ್ರೆ ಸುಗಮಗೊಳಿಸುವಂತೆ ಒಡಿಶಾ ಸರ್ಕಾರಕ್ಕೆ ಸೂಜಿಸಿದೆ ರಥಯಾತ್ರೆ ಓನ್ನೆಲೆಯಲ್ಲಿ ರಾಷ್ಷಪತಿ ರಾಮನಾಥ್ ಕೋಎಂದ್ ದೇಶದ ಜನತೆ ಅದರಲ್ಲೂ ಪ್ರಮುಖವಾಗಿ ಒಡಿಶಾದ ಜನತೆಗೆ ಶುಭ ಕೋರಿದ್ದಾರೆ

ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಪುರಿಜಗನ್ನಾಥ್ ದೇಶದ ಜನತೆಗೆ ಸಮೃಧತೆ

ಪಜ್ ಯಾತ್ರೆಯಲ್ಲಿ ಸ್ಥೀಯರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ

ಈ ಬಾರಿ ಭಾರತದಿಂದ ಯಾರೂ ಪಜ್ ಯಾತ್ರೆ ಕೈಗೊಳ್ಳುವುದಿಲ್ಲ ಸೌದಿ ಅರೆಬಿಯಾದ ಉಮ್ರಾ ಸಚಿವ ಡಾ ಮೊಹಮ್ಮದ್ ಸಲೆಪ್ ಬಿನ್ ತಹೇರ್ ಅವರು ತಮಗೆ ದೂರವಾಣಿ ಕರೆ ಮಾಡಿ ಈ ಬಾರಿ ಪಜ್ ಯಾತ್ರೆಗೆ ಭಾರತದಿಂದ ಯಾರನ್ನೂ ಕಳುಹಿಸಬಾರದು ಎಂದು ಹೇಳಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ ಭಾರತೀಯ ಭೂಸೇನೆಯ ಮುಖ್ಯಸ್ಥರಾದ ಜನರಲ್ ಮನೋಜ್ ನರವಣೆ ಇಂದು ಲಡಾಕ್ಗೆ ತಮ್ಮ ಎರಡು ದಿನಗಳ ಭೇಟಿಯನ್ನು ಆರಂಭಿಸಲಿದ್ದಾರೆ ಜೀನಾ ಸೇನೆಯೊಂದಿಗೆ ದಲ್ವಾನ್ ಕಣಿವೆಯಲ್ಲಿ ಉಂಟಾಗಿರುವ ಉದ್ವಿಗ್ನ ಪರಿಸ್ಥಿತಿಯ ಖುದ್ದು ಪರಾಮರ್ಶೆ ಮತ್ತು ಈ ಕುರಿತ ಸಮಾಲೋಜನೆಗಳಿಗಾಗಿ ಜನರಲ್ ನರವಣೆ ಅಲ್ಲಿಗೆ ತೆರುತ್ತಿದ್ದಾರೆ ಅವರು ಮುಂಚೂಣಿ ಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇನಾಪಡೆಗಳೊಂದಿಗೆ ಸಂವಾದ ನಡೆಸಿ ಪರಿಶ್ಥಿತಿಯ ಖುದ್ದು ವಿವರಗಳನ್ನು ಅಲಿಸಲಿದ್ದಾರೆ

ವಿದೇಶಾಂಗ ಇಲಾಖೆಯ ವಕ್ತಾರ ಅನುರಾಗ್ ಶ್ರೀವಾಕ್ಸವ್ ಮಾತನಾಡಿ ಈ ಸಮ್ಮಳನದಲ್ಲಿ ಕೊರೋನಾ ವೈರಸ್ ಸೊಂಕು ನಿಯಂತ್ರಣ ತ್ರಮಗಳು ಮತ್ತು ಜಾಗತಿಕ ಭದ್ರತೆ

ಇಂದು ಪೆಸರಾಂತ ಶಿಕ್ಷಣ ತಜ್ಜ ನ್ಕಾಯವಾದಿ ಜನಸಂಘದ ಸಂಸ್ಥಾಪಕರಾಗಿದ್ದ ಡಾ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಗೃಪ ಸಚಿವ ಅಮಿತ್ ಷಾ ಶ್ವಾಮ್ ಪ್ರಸಾದ್ ಮುಖರ್ಜ ಅವರಿಗೆ ತ್ರದ್ಯಾಂಜಲಿ ಸಲ್ಲಿಸಿದ್ದಾರೆ

ವೆಂಕಯ್ಯ ನಾಯ್ಡು ತಮ್ಮ ಟ್ವೀಟ್ ಸಂದೇಶದಲ್ಲಿ

ಶ್ಕಾಂ ಪ್ರಸಾದ್ ಮುಖರ್ಜಿ ಅವರು ನಿಜವಾದ ರಾಷ್ಟವಾದಿಯಾಗಿದ್ದರು ಜಮ್ಮ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಒದಗಿಸುವುದನ್ನು ವಿರೋಧಿಸಿ ಈ ಪ್ರದೇಶ ದೇಶದ ಅವಿಭಾಜ್ಯ ಅಂಗ ಎಂದು ಬಲವಾಗಿ ಪ್ರಕಿಪಾದಿಸಿದ್ದ ಮಹಾನ್ ಜೀತನ ಎಂದು ಬಣ್ಣಿಸಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಭಾರತದ ಅಖಂಡತೆ ಪಾಗೂ ಸಾರ್ವಭೌಮತ್ವಕ್ಕಾಗಿ ಕ್ರಮಿಸಿದ ಒರಿಯ ನಾಯಕ ಡಾ

ಕರ್ನಾಟಕದಲ್ಲಿ ರಾಜಧಾನಿ ಬೆಂಗಳೂರು ಸೇರಿದಂತೆ ಕೊರೋನಾ ಸೋಹಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸೋಹಿತರ ಚಿಕ್ಸೆಗಾಗಿ ಬಾಸಗಿ ಆಸ್ತ್ರೆಗಳು ನರ್ಸಿಂಗ್ ಹೋಂಗಳನ್ನು ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಇದಕ್ಕಾಗಿ ಚಿಕಿತ್ತಾ ದರಗಳನ್ನು ನಿಗದಿಪಡಿಸಲಾಗಿದೆ

ಮೈಕಲ್ ರಯಾನ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊರೋನಾ ಸಾಂಕ್ರಾಮಿಕ ಸೋಂಕು ಇಡೀ ವಿಶ್ವದಾದ್ಯಂತ ಅಧಿಕ ಜನಸಂಖ್ಯೆಯ ದೇಶಗಳಲ್ಲಿ ಹೆಚ್ಚಾಗುತ್ತಿದ್ದು